ಜಮಾತ್ ಮುಜಾಹಿದ್ದೀನ್ ಬಾಂಗ್ಲಾದೇಶ ಉಗ್ರ ಸಂಘಟನೆ ಭಾರತದಲ್ಲಿ ತನ್ನ ಜಾಲವನ್ನು ಹೆಚ್ಚಿಸಿಕೊಳ್ಳಲು ಸಂಚು

ನೆದರ್ಲೆಂಡ್ನ ದೊರೆ ವಿಲಿಯಮ್ ಅಲೆಕ್ಲಾಂಡರ್ ಮತ್ತು ರಾಣಿ ಮ್ಯಾಕ್ಲಿಮಾ ಅವರಿಗೆ ರಾಷ್ಟಪತಿ ಭವನದಲ್ಲಿ ಏರ್ಪಡಿಸಲಾಗಿದ್ದ ವಿಶೇಷ ಚಿತಣಕೂಟದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಮಾತನಾಡಿದರು ಐರೋಪ್ಯ ಒಕ್ಕೂಟಗಳ ವೈಕಿ ಭಾರತ ಆರ್ಥಿಕ ವಹಿವಾಟು ಸಂಬಂಧ ಇಟ್ಟುಕೊಂಡಿರುವ ನಾಲ್ಕನೇ ಅತಿ ದೊಡ್ಡ ದೇಶವಾಗಿದೆ ನೆದರ್ಲೆಂಡ್ ನೆದರ್ಲೆಂಡ್ನ ಅತಿ ಹೆಚ್ಚು ಉದ್ಯಮಿಗಳು ಭಾರತದಲ್ಲಿ ಪೂಡಿಕೆ ಮಾಡಿರುವುದು ಸ್ವಾಗತಾರ್ಪ ಎಂದು ರಾಮನಾಥ್ ಕೋವಿಂದ್ ತಿಳಿಸಿದರು ಕೃಷಿ ಜಲ ನಿರ್ವಹಣೆ ತ್ಯಾಜ್ಯ ನಿರ್ವಹಣೆ ಬಂದರು ಅಭಿವೃದ್ಧಿ ನಗರಾಭಿವೃದ್ಧಿ ಕ್ಷೇತ್ರದಲ್ಲಿ ನೆದರ್ಲೆಂಡ್ ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿದೆ ಇದು ಗಮನಾರ್ಪ ವಿಷಯ ಎಂದು ರಾಮನಾಥ್ ಕೋವಿಂದ್ ಪೇಳಿದರು ಭಾರತದ ಪ್ರಗತಿಗೆ ಮೂರಕವಾಗಿ ನೆದರ್ಲೆಂಡ್ ಕಂಪನಿಗಳು ಹೂಡಿಕೆ ಮಾಡಲು ಮುಂದೆ ಬರಬೇಕು ಎಂದು ರಾಷ್ಟಪತಿಗಳು ಮನವಿ ಮಾಡಿದರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಸ್ಥಾನ ನೀಡುವ ಪ್ರಸ್ತಾವಕ್ಕೆ ನೆದರ್ಲೆಂಡ್ ಬೆಂಬಲ ವ್ಯಕ್ತಪಡಿಸಿರುವುದು ಸ್ವಾಗತಾರ್ಪ ಎಂದು ರಾಮನಾಥ್ ಕೋವಿಂದ್ ಇದೇ ಸಂದರ್ಭದಲ್ಲಿ ತಿಳಿಸಿದರು ಭಯೋತ್ಪಾದನೆ ಸೈಬರ್ ಅಪರಾಧ ಸೇರಿದಂತೆ ಜಾಗತಿಕ ಮಟ್ಟದಲ್ಲಿನ ಸಮಸ್ಯೆಗಳನ್ನು ಎದುರಿಸಲು ಭಾರತ ಮತ್ತು ನೆದರ್ಲೆಂಡ್ ನಡುವೆ ದ್ವಿಪಕ್ಷೀಯ ಸಹಕಾರ ಸಂಬಂಧ ಇನ್ನಷ್ಟು ವೃದ್ಧಿಯಾಗಬೇಕು ಎಂದು ರಾಮನಾಥ್ ಕೋವಿಂದ್ ಸ್ವಷ್ಟವಡಿಸಿದರು ಜಮ್ಮ ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಇಬ್ಭಾಗ ಮಾಡಿರುವುದರಿಂದ ಸರ್ವಾಂಗೀಣ ಅಭಿವ್ಯದ್ಧಿಗೆ ಸಪಕಾರಿಯಾಗಲಿದೆ ಗಡಿಯಾಚೆಗಿನ ಭಯೋತ್ಪಾದನೆ ಪ್ರಮಾಣ ಕೂಡ ಕಡಿಮೆಯಾಗಲಿದೆ ಎಂದು ಉಪ ರಾಷ್ಷಪತಿ ಎಂ ವೆಂಕಯ್ಕನಾಯ್ಡ ತಿಳಿಸಿದ್ದಾರೆ ಸಿಯೆರಾಲಿಯೋನ್ ರಾಜಧಾನಿಯಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ವೆಂಕಯ್ಯನಾಯ್ಡು ಭಾಷಣ ಮಾಡಿದರು ಭಾರತದ ನೆರೆ ರಾಷ್ಟವೊಂದು ಭಯೋತ್ಪಾದನೆಯನ್ನು ಪೋಷಿಸುತ್ತಿದೆ ಉಗ್ರರಿಗೆ ಎಲ್ಲ ರೀತಿಯ ಬೆಂಬಲ ಆರ್ಥಿಕ ನೆರವು ನೀಡುತ್ತಿರುವುದು ಜಗಜ್ಜಾಹೀರಾಗಿದೆ ಇದರ ಬಗ್ಗೆ ಭಾರತ ಪಲವಾರು ಬಾರಿ ಜಾಗತಿಕ ವೇದಿಕೆಯಲ್ಲಿ ಮಾಹಿತಿ ನೀಡಿದೆ ಎಂದರು ಉಗ್ರರ ದಾಳಿಗಳು ಮತ್ತು ವಿಧ್ವಂಸಕ ಕೃತ್ಯಗಳಿಂದಾಗಿ ಸಾವಿರಾರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಸಾವಿರಾರು ಯೋಧರು ಪುತಾತ್ಮರಾಗಿದ್ದಾರೆ ಇದನ್ನು ಈಗ ಸಂಪೂರ್ಣ ಮಟ್ಟ ಹಾಕಬೇಕಾದ ಸಮಯ ಬಂದಿದೆ ಎಂದು ವೆಂಕಯ್ಕನಾಯ್ಡು ತಿಳಿಸಿದರು ಭಯೋತ್ಪಾದನೆ ನಿರ್ಮೂಲನೆ ಮಾಡಬೇಕಾದರೆ ಜಾಗತಿಕ ಸಮುದಾಯ ಕೈ ಜೋಡಿಸಬೇಕು ಉಗ್ರರನ್ನು ಮೋಷಿಸುವ ರಾಷ್ಟಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂಥ ದೇಶಗಳನ್ನು ಪ್ರತ್ಯೇಕವಾಗಿಡಬೇಕು ಎಂದು ವೆಂಕಯ್ಯನಾಯ್ಡು ಕರೆ ನೀಡಿದರು ಜಮ್ಮ ಕಾಶ್ಮೀರದ ಗಾಂದೇರ್ಬಾಲ್ ಜಿಲ್ಲೆಯಲ್ಲಿ ಹಿಜ್ವಲ್ ಮುಜಾಹಿದ್ದೀನ್ ಉಗ್ರರ ಸಂಘಟನೆಗೆ ಸೇರಿದ ಇಬ್ಬರು ಉಗ್ರರನ್ನು ಬಂಧಿಸಲಾಗಿದೆ ವಿಶ್ವಾಸಿತ ಮೂಲಗಳಿಂದ ಬಂದ ಮಾಹಿತಿ ಆಧಾರದ ಮೇಲೆ ಪೊಲೀಸರು ರಕ್ಷಣಾ ಪಡೆಗಳೊಂದಿಗೆ ಸೇರಿ ದಾಳಿ ನಡೆಸಿ ಜಾಂಡೀವಾಡ ಮತ್ತು ರಜೌರಿ ಮೂಲದ ಇಬ್ಬರು ಉಗ್ರರಾದ ಚಾಂಡಿ ಖತನ ಮತ್ತು ವಾಜೀದ್ ಅಲಿ ಖತನ ಅವರನ್ನು ಬಂಧಿಸಲಾಗಿದೆ ಎಂದು ಮೊಲೀಸ್ ವಕ್ತಾರರು ತಿಳಿಸಿದ್ದಾರೆ ಮೊಲೀಸ್ ದಾಖಲೆಗಳ ಪ್ರಕಾರ ಈ ಇಬ್ಬರು ಉಗ್ರರು ನಿಷೇಧಿತ ಉಗ್ರ ಸಂಘಟನೆ ಹಿಜ್ವುಲ್ ಮುಜಾಹಿದ್ದೀನ್ಗೆ ಸೇರಿದವರಾಗಿದ್ದಾರೆ

ಮೋದಿ ತಿಳಿಸಿದ್ದಾರೆ ನವದೆಪಲಿಯಲ್ಲಿ ನಡೆದ ರಾಜ್ಯದ ಭಯೋತ್ಪಾದಕ ನಿಗ್ರಹ ದಳದ ಅಧಿಕಾರಿಗಳ ಸಮಾವೇಶದಲ್ಲಿ ವೈ

ಮೋದಿ ಮಾತನಾಡಿದರು ಜಮಾತ್ ಮುಜಾಹಿದ್ದೀನ್ ಬಾಂಗ್ಲಾದೇಶ ಉಗ್ರ ಸಂಘಟನೆಯು ಕರ್ನಾಟಕ ಜಾರ್ಖಂಡ್ ಬಿಹಾರ ಮಹಾರಾಷ್ಟ ಮತ್ತು ಕೇರಳದಲ್ಲಿ ಹೆಚ್ಚು ಸಕ್ರಿಯವಾಗಲು ಸಂಚು ರೂಪಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ತ್ರಮಗಳನ್ನು ಕೈಗೊಳ್ಳಬೇಕು ಎಂದು ವೈಸಿ ಮೋದಿ ಕರೆ ನೀಡಿದರು

ದಕ್ಷಿಣ ಭಾರತದಲ್ಲಿ ನೆಲೆ ಕಂಡುಕೊಳ್ಳಲು ಆ ಸಂಘಟನೆ ನಿರಂತರವಾಗಿ ಪ್ರಯುತ್ನಿಸುತ್ತಿದೆ ಕರ್ನಾಟಕ ತಮಿಳುನಾಡು ಗಡಿ ಭಾಗದ ಕೃಷ್ಣಗಿರಿಯಲ್ಲಿ ಪ್ರಾಯೋಗಿಕವಾಗಿ ರಾಕೆಟ್ ಲಾಂಚರ್ಗಳನ್ನು ಉಪಯೋಗಿಸಿರುವುದು ಬೆಳಕಿಗೆ ಬಂದಿದೆ ಎಂದು ರಾಷ್ಟೀಯ ತನಿಖಾ ದಳ ತಂಡದ ಇನ್ಸ್ಪೆಕ್ಟರ್ ಜನರಲ್ ಅಲೋಕ್ ಮಿತ್ತಲ್ ತಿಳಿಸಿದ್ದಾರೆ ಡಿಜೆಟಲೀಕರಣ ಅತ್ಯಂತ ಮಪತ್ವವಾದ ಪ್ರಕ್ರಿಯೆಯಾಗಿದ್ದು ಇದನ್ನು ಕಡಿಮೆ ವೆಚ್ಚದ ಮತ್ತು ಸ್ಥಳೀಯವಾಗಿ ಅಭಿವ್ಯದ್ವಿಪಡಿಸಿದ ತಂತ್ರಜ್ಞಾನದ ಮೂಲಕ ಸಾಧಿಸಲು ಸಾಧ್ಯ ಎಂದು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದ್ದಾರೆ ನವದೆಹಲಿಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು ಭಾರತ ಈಗ ವಿಶಾಲವಾದ ದೃಷ್ಟಿಕೋನ ಹೊಂದಿದ್ದು ಬದಲಾವಣೆಗಾಗಿ ಸುಧಾರಣೆ ಮಾಡಲಿದೆ ಮತ್ತು ಕಾರ್ಯೋನ್ಮುಖವಾಗಲಿದೆ ಎಂದು ತಿಳಿಸಿದರು ಆಧಾರ್ ಕಾರ್ಡ್ ವ್ಯಕ್ತಿಯ ಅಸ್ತಿಕ್ಷಕ್ಕ ನೀಡಲಾದಂತಪ ಡಿಜೆಟಲ್ ಆಧಾರವಾಗಿದ್ದು

ತೀರ್ಮಗಾರರು ಎಲ್ಲ ನಿಯಮಗಳನ್ನು ಅನುಸರಿಸಿ ನಂತರ ಈ ಪ್ರಶಸ್ತಿಯನ್ನು ಜಂಟಿಯಾಗಿ ಪ್ರಕಟಿಸಿದರು

ಬೂಕರ್ ಪ್ರಶಸ್ತಿ ನಿಯಮಗಳ ಪ್ರಕಾರ ಬಹುಮಾನವನ್ನು ಇಬ್ಬರಿಗೆ ಪಂಚಲಾಗದು ಆದರೆ ತೀರ್ಮಗಾರರು ಅಟ್ ವುಡ್ ಅವರ ದ ಟೆಸ್ಟಾಮೆಂಟ್ ಮತ್ತು ಎವರೆಸ್ಟೊ ಅವರ ಗರ್ಲ್ ವುಮನ್ ಅದರ್ ಕೃತಿಯನ್ನು ಪ್ರತ್ಯೇಕಿಸಲಾಗದು ಎಂದು ಒತ್ತಾಯಿಸಿದರು

ಬೌದ್ಧಿಕ ಆಸ್ತಿ ಪಕ್ಕು ಕುರಿತಾದ ವೆಬ್ಸೈಟ್ ಮತ್ತು ಮೊಬೈಲ್ ಆಪ್ವೊಂದನ್ನು ನವದೆಪಲಿಯಲ್ಲಿ ಉದ್ಯಮ ಉತ್ತೇಜನ ಮತ್ತು ಆಂತರಿಕ ವ್ಯಾಪಾರ ಇಲಾಖೆ ಡಿಪಿಐಐಟಿ ಕಾರ್ಯದರ್ಶಿ ಗುರುಪ್ರಸಾದ್ ಮಹಾಪಾತ್ರ ಉದ್ಘಾಟಿಸಿದರು ಕ್ವಾಲ್ಕಾಮ್ ಮತ್ತು ದೆಹಲಿಯ ರಾಷ್ಟೀಯ ಕಾನೂನು ವಿಶ್ವವಿದ್ಯಾಲಯ ಜತೆ ಜಂಟಿಯಾಗಿ ಡಿಪಿಐಐಟಿ ಐಪಿಆರ್ ಉತ್ತೇಜನ ಮತ್ತು ನಿರ್ವಹಣೆ ಘಟಕ ಈ ವೆಬ್ಸೈಟ್ ಮತ್ತು ಆಪ್ ಎರಡನ್ನು ಅಭಿವ್ದದ್ವಿಪಡಿಸಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾಪಾತ್ರ ಅವರು ಇಲಾಖೆ ಕೈಗೆತ್ತಿಕೊಂಡ ಯೋಜನೆಯ ಭಾಗವಾದ ಈ ವೆಬ್ಸೈಟ್ ಮತ್ತು ಆಪ್ ಎರಡು ಸ್ಪಾರ್ಟ್ಅಪ್ ಸಮೂಪಕ್ಕೆ ಅತ್ತಂತ ಉಪಯುಕ್ತವಾದದ್ದು ಭಾರತದ ಆರ್ಥಿಕ ಅಭಿವ್ಯದ್ದಿಗೆ ಹೆಚ್ಚಿನ ಭರವಸೆ ನೀಡಿವೆ ಎಂದು ತಿಳಿಸಿದರು ಪಂಜಾಬ್ ಮತ್ತು ಮಹಾರಾಷ್ಟ ಸಹಕಾರಿ ಬ್ಬಾಂಕ್ ಲಿ ಪಿಎಂಸಿ ಮೇಲೆ ಭಾರತೀಯ ರಿಸರ್ವ್ ಬ್ಬಾಂಕ್ ಆರ್ಬಿಐ ವಿಧಿಸಿದ್ದ ನಿರ್ಬಂಧವನ್ನು ಹಿಂಪಡೆದಿದೆ

ಪಿಎಂಸಿಯಲ್ಲಿ ಭಾರಿ ಅವ್ಬವಹಾರ ನಡೆದಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಭಾರತೀಯ ರಿಸರ್ವ್ ಬ್ಬಾಂಕ್ ಬ್ಬಾಂಕ್ ವಹಿವಾಟಿನ ಮೇಲೆ ಪಲವಾರು ನಿರ್ಬಂಧ ವಿಧಿಸಿತ್ತು ವಿಥ್ ಡ್ರಾ ಮಿತಿ ಮೇಲೆ ನಿಯಂತ್ರಣ ಹಾಕಲಾಗಿತ್ತು

ಎನ್ ಎಕ್ಸ್ ಅಕ್ರಮ ಪಣ ರವಾನೆ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕ ಪಾಗೂ ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ ಅವರನ್ನು ಬಂಧಿಸಲು ಅನುಮತಿ ಕೋರಿ ಜಾರಿ ನಿರ್ದೇಶನಾಲಯ ಸಲ್ಲಿಸಿರುವ ಅರ್ಜಿಯ ತೀರ್ಪನ್ನು ದೆಹಲಿ ನ್ಯಾಯಾಲಯ ಇಂದು ಪ್ರಕಟಿಸಲಿದೆ ಜಾರಿ ನಿರ್ದೇಶನಾಲಯ ವಾರೆಂಟ್ಗಾಗಿ ಶುಕ್ರವಾರ ಮನವಿ ಸಲ್ಲಿಸಿತ್ತು

ಚಿದಂಬರಂ ಅವರನ್ನು ಕಸ್ಸಡಿಗೆ ಪಡೆದು ವಿಚಾರಣೆ ನಡೆಸುವ ಅಗತ್ವವಿದೆ ಎಂದು ಸುಪ್ರೀಂಕೋರ್ಟ್ ಕೂಡ ಅಭಿಪ್ರಾಯಪಟ್ಟಿದೆ ಎಂದು ಜಾರಿ ನಿರ್ದೇಶನಾಲಯದ ಪರ ವಕಾಲತ್ತು ವಹಿಸಿರುವ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಅಜಯ್ ಕುಮಾರ್ ಕುಹಾರ್ಗೆ ನಿವೇದಿಸಿಕೊಂಡರು

ರಾಜ್ಯ ಸಂಜಾಲಿತ ಗೋರಕ್ಷಣಾ ಕೇಂದ್ರಗಳಲ್ಲಿ ಅವ್ಯವಹಾರ ಓನ್ನೆಲೆಯಲ್ಲಿ ಉತ್ತರ ಪ್ರದೇಶ ಸರ್ಕಾರ ಮಹಾರಾಜ್ ಗಂಜ್ ಜಿಲ್ಲಾ ನ್ಲಾಯಾಧೀಶರೂ ಸೇರಿದಂತೆ ಐವರು ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ